ತಂತ್ರಜ್ಞಾನ ಸ್ಟಷ್ಸುತ್ತಿರುವ ಅಪರಿಮಿತ ಅವಕಾಶಗಳಿಂದ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆ ವಿಶ್ವದಲ್ಲಿ ಶಕ್ತಿ ಹಾಗೂ ಸ್ಪರ್ಧಾತ್ಮಕತೆಯ ವ್ಯಾಖ್ಯನವೇ ತಂತ್ರಜ್ಞಾನ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣನೆ

ದೇಶಾದ್ಯಂತ ಇಂದು ಮಕ್ಕಳ ದಿನಾಚರಣೆ ಸಂಭ್ರಮ

ಶ್ರೀಲಂಕಾದಲ್ಲಿ ನೂತನ ಪ್ರಧಾನಮಂತ್ರಿ ಮಹಿಂದ ರಾಜಪಕ್ಷೆ ವಿರುದ್ದ ಅವಿಶ್ವಾಸ ನಿರ್ಣಯ ಅಂಗೀಕರಿಸಿದ ಶ್ರೀಲಂಕ ಸಂಸತ್

ಕೌವ್ಲೂನ್ನಲ್ಲಿ ಹಾಂಕ್ಕಾಂಗ್ ಮುಕ್ತ ಬ್ಲಾಡ್ಮಿಂಟನ್ ಪಂದ್ಯಾವಳಿ ಪಿ

ಸಿಂಧೂ ಹಾಗೂ ಸಮೀರ್ ವರ್ಮ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ

ಜನರ ಜೀವನದಲ್ಲಿ ಬದಲಾವಣೆ ತರಲು ತಂತ್ರಜ್ಞಾನ ಅಪರಿಮಿತ ಅವಕಾಶಗಳನ್ನು ಸೃಷ್ಷಿಸುತ್ತಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಿಂಗಾಪುರದ ಫಿನ್ಟೆಕ್ ಉತ್ತವದಲ್ಲಿ ಅವರು ಪ್ರಸ್ತಾವಿಕ ಭಾಷಣ ಮಾಡಿ ಆಧುನಿಕ ಜಗತ್ತಿನ ಸ್ಪರ್ಧಾತ್ತಕತೆ ಹಾಗೂ ಶಕ್ತಿಯ ಬಗ್ಗೆ ವ್ಯಾಖ್ಯಾನ ಮಾಡಿದರು ಈ ಉತ್ತವದಲ್ಲಿ ಭಾಷಣ ಮಾಡಲು ತಮಗೆ ಭಾರತ ಸರ್ಕಾರದ ಮುಖ್ಯಸ್ಥನಾಗಿ ಮೊದಲ ಅವಕಾಶ ಸಿಕ್ಕಿರುವುದು ಬಹುದೊಡ್ಡ ಗೌರವವಾಗಿದೆ ಎಂದು ಅವರು ಹೇಳಿದರು

ಫಿನ್ಟೆಕ್ ಉತ್ತವ ಅನ್ನೇಷಣೆ ಹಾಗೂ ಕಲ್ಪನಾ ಶಕ್ತಿಯ ಮಹಾನ್ ಸ್ವೂರ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟ ಪ್ರಧಾನ ಮಂತ್ರಿ ಮೋದಿ ವಿಶ್ವವನ್ನು ಒಂದು ಅತ್ಯುತ್ತಮ ತಾಣವನ್ನಾಗಿಸುವ ನಿಟ್ಟನ ಸಂಭ್ರಮ ಎಂದು ಬಣ್ಣಿಸಿದರು

ಆ ನಿಟ್ಟನಲ್ಲಿ ದೃಢ ಬುನಾದಿಯನ್ನು ಹಾಕಲು ಇದೀಗ ಸಾಧ್ಯವಾಗಿದೆ ಎಂದು ಮೋದಿ ಹೇಳಿದರು ಫಿನ್ಟೆಕ್ನ ಶಕ್ತಿ ಹಾಗೂ ಡಿಜೆಟಲ್ ಸಂಪರ್ಕದ ಮೂಲಕ ತಮ್ಮ ಸರ್ಕಾರ ನಿರೀಕ್ಷೆಗೂ ಮೀರಿದ ವೇಗದಲ್ಲಿ ಗುರಿ ತಲುಪುತ್ತಿದೆ ಎಂದು ಅವರು ಹೇಳಿದರು ಇಂದು ಶತಕೋಟಗೂ ಅಧಿಕ ಬಯೋಮೆಟ್ರಿಕ್ ಗುರುತುಗಳು ಬ್ಲಾಂಕ್ ಬಾತೆಗಳು ಹಾಗೂ ಸೆಲ್ ಫೋನ್ಗಳು ಭಾರತದಲ್ಲಿ ಬಹುದೊಡ್ಡ ಸಾರ್ವಜನಿಕ ಆಸ್ತಿಯಾಗಿ ರೂಪುಗೊಂಡಿದೆ ಎಂದು ಮೋದಿ ತಿಳಿಸಿದರು ಸಿಂಗಾಪುರ್ನ ಉಪ ಪ್ರಧಾನ ಮಂತ್ರಿ ಟ ಷಣ್ಣುಖರತ್ನಂ ಅವರೊಂದಿಗೆ ಪ್ರಧಾನ ಮಂತ್ರಿ ಮೋದಿ ಅಫಿಕ್ಲೇಷನ್ ಪ್ರೋಗ್ರಾಮಿಂಗ್ ಇಂಟರ್ ಫೇಸ್ ಎಕ್ಸ್ಚೆಂಜ್ ಅಫಿಕ್ಸ್ ಅನ್ನು ಬಿಡುಗಡೆ ಮಾಡಿದರು ಈ ತಂತ್ರಜ್ಞಾನ ಹಣಕಾಸು ಸಂಸ್ಥೆಗಳನ್ನೊಳಗೊಂಡ ಭಾರತೀಯ ಕಂಪನಿಗಳೊಂದಿಗೆ ಜಾಗತಿಕವಾಗಿ ಸಂಪರ್ಕ ಹೊಂದಿದೆ

ಪ್ರಧಾನ ಮಂತ್ರಿ ಮೋದಿ ಇಂದು ಬೆಳಗ್ಗೆ ಸಿಂಗಾಪುರಗೆ ಆಗಮಿಸಿದ್ದು ಪೂರ್ವ ಏಷ್ಡಾ ತೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ಮಾತುಕತೆಯನ್ನು ಅಂತಿಮಗೊಳಿಸಲು ಮೋದಿ ಅವರು ಆರ್ಸಿಇಪಿ ಶೃಂಗಸಭೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ

ಸುಗಮವಾಗಿ ಮುಂದುವರೆದಿದೆ

ಭಾರತದ ಅತ್ಯಂತ ದೂರದೂರದ ಸ್ವಳಗಳಿಗೆ ಅಧಿಕ ವೇಗದ ಮಾಹಿತಿ ವರ್ಗಾವಣೆಯನ್ನು ಇದು ಹೆಚ್ಚಿಸಬಹುದಾಗಿದೆ

ಮಧ್ಯಪ್ರದೇಶ ಹಾಗೂ ಮಿಂಜೋರಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಇಂದ ಕೊನೆಯ ದಿನವಾಗಿದೆ

ಮಧ್ಯಪ್ರದೇಶದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಸಂಪೂರ್ಣ ಪೀಠವಿದ್ದು ಮುಖ್ಯ ಚುನಾವಣಾ ಆಯುಕ್ತ ಓ ಪಿ

ಮಿಂಜೋರಾಂನಲ್ಲಿ ಚುನಾವಣಾ ಪ್ರಚಾರ ಕಾರ್ಯ ತೀವ್ರವಾಗಿದೆ

ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಬಸ್ತಾರ್ ಶ್ರದೇಶದಲ್ಲಿ ಇಂದು ಬೆಳಗ್ಗೆ ಸುಧಾರಿತ ಸ್ತೋಟಕ ಸ್ಫೋಟಗೊಂಡ ಪರಿಣಾಮ ಭದ್ರತಾ ಸಿಬ್ಬಂದಿಯ ಐವರೂ ಸೇರಿದಂತೆ ಆರು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಬಿಎಸ್ಎಫ್ನ ನಾಲ್ವರು ಯೋಧರು ಹಾಗೂ ಜಿಲ್ಲಾ ಪೊಲೀಸ್ ಪಡೆಯ ಓರ್ವ ಯೋಧ ಮತ್ತು ಇನ್ನೊಬ್ಲರು ಗಾಯಗೊಂಡಿದ್ದಾರೆ ಗಾಯಗೊಂಡ ಯೋಧರ ಪೈಕಿ ಇಬ್ಲರ ಸ್ಥಿತಿ ಚಿಂತಾಜನಕವಾಗಿದೆ ಬಿಜಾಪುರದಲ್ಲಿನ ಸೇನಾ ಮುಖ್ಯ ಕಚೇರಿಗೆ ಏಳು ಕಿಲೋಮೀಟರ್ ದೂರದಲ್ಲಿ ಬಿಎಸ್ಎಫ್ ಯೋಧರನ್ನು ಕರೆತರುತ್ತಿದ್ದ ಟ್ರಕ್ ಮೇಲೆ ಮಾವೋವಾದಿಗಳು ಸ್ತೋಟಕ ದಾಳಿ ನಡೆಸಿದ್ದಾರೆ ಎಂದು ನಮ್ನ ಬಾತ್ಟೀದಾರರು ವರದಿ ಮಾಡಿದ್ದಾರೆ

ಇಂದು ಮಕ್ಕಳ ದಿನ ದೇಶಾದ್ಯಂತ ಇಂದು ಮಕ್ಕಳ ಹಕ್ಕುಗಳು ಆರೈಕೆ ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ

ಭಾರತದ ಮೊದಲ ಪ್ರಧಾನ ಮಂತ್ರಿ ಪಂಡಿತ್ ಜವಾಹರ್ ಲಾಲ್ ನೆಹರೂ ಅವರನ್ನು ಇಂದು ಸ್ಪರಿಸಲಾಗುತ್ತಿದೆ

ಈ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಪಂಡಿತ್ ನೆಹರು ಅವರಿಗೆ ನಮನ ಸಲ್ಲಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೆಹರೂ ಅವರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿನ ಹೋರಾಟ ಹಾಗೂ ಮೊದಲ ಪ್ರಧಾನ ಮಂತ್ರಿಯಾಗಿ ನೀಡಿರುವ ಕೊಡುಗೆಗಳನ್ನು ಸ್ಥರಿಸಿದ್ದಾರೆ ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಯು ಪಿ ಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ನವದೆಹಲಿಯ ಶಾಂತಿ ವನದಲ್ಲಿರುವ ನೆಹರು ಸಮಾಧಿಗೆ ನಮನ ಸಲ್ಲಿಸಿದ್ದರು ಶಬರಿಮಲೆ ಮಂದಿರಕ್ಕೆ ಎಲ್ಲ ವಯೋಮಾನದ ಮಹಿಳೆಯರ ಪ್ರವೇಶಕ್ಕೆ ಅನುಮತಿ ನೀಡಿ ಸುಪ್ರೀಂ ಕೋರ್ಟ್ ತೀರ್ಮ ನೀಡಿದ ನಂತರ ವ್ಯಾಪಕ ಪ್ರತಿಭಟನೆಗಳು ನಡೆದ ಹಿನ್ನೆಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳ ಕುರಿತು ಚರ್ಚಿಸಲು ಕೇರಳ ಸರ್ಕಾರ ನಾಳೆ ಸರ್ವಪಕ್ಷ ಸಭೆ ಕರೆದಿದೆ

ಈ ಸಂದರ್ಭದಲ್ಲಿ ಭಕ್ತರಿಗೆ ಸೌಕರ್ನ ಏರ್ಪಾಡುಗಳ ಬಗ್ಗೆ ಸಹ ಸಭೆ ಪರಿಶೀಲಿಸಲಿದೆ

ಭಕ್ತಾದಿಗಳಗೆ ಪ್ರಸಾದ ವಿತರಣೆ ನಡೆಯುತ್ತಿದೆ ಪ್ರಮುಖವಾಗಿ ಬಿಹಾರದ ಅಸಂಖ್ಯಾತ ಜನ ಸಮೂಹ ಗಂಗಾ ಕೋಶಿ ಗಾಂಡಕ್ ಹಾಗೂ ಸೋನೆ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಸೂರ್ಯ ನಮಸ್ತಾರ ಮಾಡಿದರು

ಶ್ರೀಲಂಕಾದ ನೂತನ ಪ್ರಧಾನಮಂತ್ರಿ ಮಹಿಂದ ರಾಜಪಕ್ಷ ವಿರುದ್ದದ ಅವಿಶ್ವಾಸ ನಿರ್ಣಯವನ್ನು ಶ್ರೀಲಂಕ ಸಂಸತ್ ಅಂಗೀಕರಿಸಿದೆ ನೂತನ ಪ್ರಧಾನಮಂತ್ರಿ ರಾಜಪಕ್ಷ ಅವರ ಬೆಂಬಲಿಗರು ಸಭಾಧ್ವಕ್ಷರ ವಿರುದ್ದ ಪ್ರತಿಭಟನೆ ನಡೆಸುತ್ತಿದ್ದಂತೆಯೇ ಧ್ವನಿ ಮತದ ಮೂಲಕ ಅವಿಶ್ವಾಸ ಗೊತ್ತುವಳಿಗೆ ಅನುಮೋದನೆ ನೀಡಲಾಯಿತು ರಾಜಪಕ್ಷ ಅವರ ಆಯ್ತೆ ಪ್ರಕ್ರಿಯೆ ಸಂಪೂರ್ಣ ಅಕ್ರಮ ಎಂದು ಆರೋಪಿಸಿ ರಣಿಲ್ ವಿಕ್ರಮಸಿಂಘೆ ಅವರ ಬೆಂಬಲಿಗರು ರಣಿಲ್ ಅವರನ್ನು ಮತ್ತೆ ಪ್ರಧಾನಿಯನ್ನಾಗಿ ಆಯ್ಲೆ ಮಾಡುವುದಾಗಿ ಘೋಷಣೆ ಕೂಗಿದರು ನೂತನ ಪ್ರಧಾನಿ ಆಯ್ಕೆಯಲ್ಲಿ ಸ್ವೀಕರ್ ಪಕ್ಷಪಾತ ಧೋರಣೆ ಅನುಸರಿಸಿಲ್ಲ ಈ ವಿಚಾರದಲ್ಲಿ ಅಧ್ಯಕ್ಷರು ಮಧ್ಯ ಪ್ರವೇಶಿಸಬೇಕೆಂದು ರಾಜಪಕ್ಷೆ ಬೆಂಬಲಿಗರು ಆಗ್ರಹಿಸಿದರು ಕೌಲೂನ್ನಲ್ಲಿ ನಡೆಯುತ್ತಿರುವ ಹಾಂಕ್ಕಾಂಗ್ ಮುಕ್ತ ಬ್ಡಾಡ್ಸಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿ

ಸಿಂಧು ಹಾಗೂ ಸಮೀರ್ ವರ್ಮಾ ಪ್ರೀ ಕ್ನಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ

ಕಿಡಾಂಬಿ ಶ್ರೀಕಾಂತ್ ಸೈನಾನೆಹ್ವಾಲ್ ಪ್ರಣಾಯ್ ಹಾಗೂ ಪರುಪಳ್ಳಿ ಕಶ್ಚಪ್ ಇಂದು ಮೊದಲ ಸುತ್ತಿನ ಪಂದ್ಯಗಳನ್ನು ಆಡಲಿದ್ದಾರೆ